ಬಂಜರುಭೂಮಿಯ ಶ್ರಮಾಣ ಕಡಿಮೆಮಾಡುವುದರ ಜೊತೆಗೆ ನೀರು ಕೊರತೆಯನ್ನು ನಿವಾರಿಸುವ ಅಗತ್ಯವಿದೆ ನೀರು ಪೂರ್ನೆಕೆ ಜಲಪೂರಣ ಮತ್ತಿತರ ಕ್ರಮಗಳಿಂದ ಬಂಜರುಭೂಮಿ ಪ್ರಮಾಣ ಕಡಿಮೆ ಮಾಡಬಹುದಾಗಿದೆ ಎಂದು ಹೇಳಿದರು ಹವಾಮಾನ ಬದಲಾವಣೆ ಜೀವವೈವಿದ್ದ ಮತ್ತು ಬಂಜರು ಭೂಮಿ ವಿಷಯಗಳಲ್ಲಿ ಮತ್ತಷ್ಟು ಸಹಕಾರದ ಉಪಕ್ರಮಗಳನ್ನು ನರೇಂದ್ರ ಮೋದಿ ಪ್ರಸ್ನಾಪಿಸಿದರು ಏಕ ಬಳಕೆಯ ಪ್ಲಾಸ್ಟಿಕ್ನಿಂದ ಕೃಷಿಗೆ ಜಮೀನು ಯೋಗ್ಲವಾಗದಂತಾಗುತ್ತಿದೆ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

ಪರಿಸರ ಅದರಲ್ಲೂ ವಿಶೇಷವಾಗಿ ಭೂಮಿಯ ನಿರ್ವಹಣೆಗೆ ಸಂಬಂಧಿಸಿದ ಸಮಸ್ನೆಗಳ ಕುರಿತ ಜಾಗತಿಕ ಪರಿಹಾರ ಕಂಡುಕೊಳ್ಳುವುದು ಈ ಸಮಾವೇಶದ ಉದ್ದೇಶವಾಗಿದೆ ಸೆಂಟ್ ವಿನ್ನೆಂಟ್ ಹಾಗೂ ಗ್ರೆನಾಡಿನೆಸ್ ಪ್ರಧಾನಿ ಡಾ ರಾಲ್ಪ್ ಗೋನ್ನ್ಲೇವ್ಸ್ ಈ ಸಂದರ್ಭದಲ್ಲಿ ಮಾತನಾಡಿ ಪರಿಸರ ಸಂರಕ್ಷಣೆಗೆ ಭಾರತ ಸರ್ಕಾರ ಮತ್ತು ಪ್ರಧಾನಮಂತ್ರಿ ತೆಗೆದುಕೊಂಡಿರುವ ಕ್ರಮಗಳನ್ನು ಶ್ಲಾಘಿಸಿದರು

ನಾಳೆ ಪ್ರಕಟಿಸಲಾಗುವ ದೆಹಲಿ ನಿರ್ಣಯ ಅನೇಕ ದೇಶಗಳಿಗೆ ಮರುಭೂಮಿಕರಣ ತಡೆಯಲು ತೆಗೆದುಕೊಳ್ಳಬಹುದಾದ ಕ್ರಮಗಳಿಗೆ ಉತ್ತೇಜನ ನೀಡಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಹವಾಮಾನ ಬದಲಾವಣೆ ಅರಣ್ಯ ಮತ್ತು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶ್ರಮ ಹಾಗೂ ಅವರಿಗೆ ವಿಶ್ವ ನಾಯಕರಿಂದ ದೊರೆತಿರುವ ಗೌರವದಿಂದ ಭಾರತದ ದನಿ ಎಲ್ಲಾ ವಿಶ್ವದ ವೇದಿಕೆಗಳಲ್ಲಿ ಕೇಳಿ ಬರುತ್ತಿದೆ ಎಂದು ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ ಪ್ರತಿ ಕುಟುಂಬಕ್ಕೂ ಸ್ವಚ್ಚ ಕುಡಿಯುವ ನೀರು ಒದಗಿಸುವುದಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ಮಾತನಾಡಿದ ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಲಾಸ್ ನಕ್ಷಿ ರಾಷ್ನೀಯ ಭದ್ರತೆ ಬಲಪಡಿಸಲು ಹಾಗೂ ಭ್ರಷ್ಲಾಚಾರ ನಿರ್ಮೂಲನೆಯತ್ತ ಸರ್ಕಾರ ಕೆಲಸ ಮಾಡುತ್ತಿದೆ ಭಯೋತ್ಪಾದನೆ ನಿಗ್ರಹಕ್ಕೆ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು

ತ್ರಿವಳಿ ತಲಾಖ್ ಕಾಯ್ದೆ ಕಾನೂನು ಬಾಹಿರ ಚಟುವಟಿಕೆ ನಿಗ್ರಹ ಕಾಯ್ದೆ

ಈಶಾನ್ಯ ಭಾಗದ ಮೂಲ ನಿವಾಸಿಗಳಿಗೆ ರಾಷ್ಷೀಯ ಪೌರತ್ವ ತಿದ್ದುಪಡಿ ಮಸೂದೆಯಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಗೃಹ ಸಚಿವ ಹಾಗೂ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ ಅಸ್ಲಾಂ ರಾಜಧಾನಿ ಗುವಾಹತಿಯಲ್ಲಿಂದು ನಡೆದ ಆಡಳಿತಾರೂಢ ಎನ್ಡಿಎದ ಒಂದು ಘಟಕವಾಗಿರುವ ಈಶಾನ್ನ ಪ್ರಜಾಸತ್ತಾತ್ಕಕ ಒಕ್ಕೂಟದ ನಾಲ್ಲನೇ ಸಮಾವೇಶದಲ್ಲಿ ಮಾತನಾಡಿದ ಅವರು ಮಸೂದೆಯಿಂದ ಮೂಲ ವಾಸಿಗಳ ಹಕ್ಕುಗಳು ಮೊಟಕುಗೊಳ್ಳಲಿವೆ ಎಂಬ ಆತಂಕವನ್ನು ಈಶಾನ್ಯ ಭಾಗದ ಮೂವರು ಮುಖ್ಯಮಂತ್ರಿಗಳು ಮಸೂದೆ ಕುರಿತಂತೆ ಇಂದು ಪ್ರಸ್ತಾಪಿಸಿದ್ದಾರೆ ಆದರೆ ಬಾಂಗ್ಲದೇಶ ಸೇರಿದಂತೆ ನೆರೆ ದೇಶಗಳ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡುವ ಅಂಶವನ್ನು ಮಸೂದೆ ಒಳಗೊಂಡಿದೆ

ಅಸ್ಸಾಂ ಇಲ್ಲವೆ ದೇಶದ ಯಾವುದೇ ಭಾಗದಲ್ಲಿ ಒಳನುಸುಳುವಿಕೆಯನ್ನು ತಡೆಯಲಾಗುವುದು ಎಂದು ಅಮಿತ್ ಷಾ ಭರವಸೆ ನೀಡಿದ್ದಾರೆ

ಕಾಶ್ಮೀರದಲ್ಲಿ ಒಟ್ಟಾರೆ ಪರಿಸ್ಹಿತಿ ನಿಯಂತ್ರಣದಲ್ಲಿದ್ದು ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಕಳೆದ ಗುರುವಾರ ಕಣಿವೆಯಲ್ಲಿ ಹಂತ ಹಂತವಾಗಿ ಸ್ಟಿರ ದೂರವಾಣಿ ಸಂಪರ್ಕವನ್ನು ಸರ್ಕಾರ ಮರುಸ್ವಾಪಿಸಿದೆ

ಭಾರತ ಮತ್ತು ಪ್ರಾನ್ಸ್ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡು ಹೇಳಿದ್ದಾರೆ

ಫ್ರಾನ್ಸ್ನ ಸಂಸದರ ನಿಯೋಗದೊಂದಿಗೆ ದೆಹಲಿಯಲ್ಲಿಂದು ಸಂವಾದ ನಡೆಸಿದ ಅವರು ವಿಶ್ವದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಉತ್ತೇಜಿಸಲು ಭಾರತ ಮತ್ತು ಪ್ರಾನ್ಸ್ ನಡುವೆ ಮತ್ತಷ್ಟು ನಿಕಟ ಸಹಕಾರ ಅಗತ್ವವಿದೆ ನೆರೆ ದೇಶಗಳು ಸೇರಿದಂತೆ ಎಲ್ಲಾ ದೇಶಗಳೊಂದಿಗೆ ಶಾಂತಿಯಿಂದ ಸಾಗುವುದನ್ನು ಭಾರತ ಇಚ್ದಿಸುತ್ತದೆ ಸ್ವಾರ್ಟ್ಸಿಟಿ ಯೋಜನೆಯಡಿ ಭಾರತದೊಂದಿಗೆ ಪಾಲುದಾರಿಕೆ ವಹಿಸಿರುವ ಪ್ರಾನ್ಸ್ ನಿರ್ಧಾರಕ್ಷೆ ಹರ್ಷ ವ್ಯಕ್ತಪಡಿಸಿರುವ ಉಪರಾಷ್ಷಪತಿ ಭಾರತದ ಅಭಿವೃದ್ದಿಗೆ ನವೀಕರಿಸುಬಹುದಾದ ಮತ್ತು ಸ್ವಚ್ಚ ಇಂಧನ ವಲಯದಲ್ಲಿ ಭಾರಿ ಹೂಡಿಕೆಯ ಅಗತ್ಯವಿದೆ ಎಂದರು ಭಾರತೀಯ ಅಂಜೆ ಪಾವತಿ ಬ್ಯಾಂಕ್ ಐಪಿಪಿಬಿಯ ಆಧಾರ್ ಆಧರಿತ ಪಾವತಿ ವ್ಯವಸ್ಥೆ ಸೇವೆಗಳನ್ನು ಸರ್ಕಾರ ಇಂದು ಪ್ರಕಟಿಸಿದೆ ದೆಹಲಿಯಲ್ಲಿಂದು ಐಪಿಪಿಬಿ ಬ್ಯಾಂಕ್ನ ಮೊದಲ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಈ ಸೇವೆಗಳಿಗೆ ಚಾಲನೆ ನೀಡಿದ ಕೇಂದ್ರ ದೂರ ಸಂಪರ್ಕ ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ವಾನ ಸಚಿವ ರವಿಶಂಕರ್ ಪ್ರಸಾದ್ ಬ್ಲಾಂಕಿಂಗ್ ವ್ಯಾಪ್ತಿಯಿಂದ ಹೊರಗಿರುವ ಲಕ್ಷಾಂತರ ಜನರಿಗೆ ಹಣಕಾಸು ಸೇವೆಗಳನ್ನು ವಿಸ್ತರಿಸುವ ಕೇಂದ್ರದ ಪ್ರಯತ್ನಗಳಗೆ ಹೊಸ ಸೇವೆ ಮತ್ತಷ್ಟು ಮಷ್ಠಿ ನೀಡಲಿವೆ ಎಂದರು ಬ್ಟಾಂಕಿಂಗ್ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸುವ ಅತಿದೊಡ್ಡ ಏರಿಕೆಯಾಗಿ ಐಪಿಪಿಬಿ ಹೊರಹೊಮ್ದಿದೆ ಎಂದು ಅವರು ಹೇಳಿದರು

ರಾಜಸ್ತಾನದ ನೂತನ ರಾಜ್ಯಪಾಲರಾಗಿ ಕೇಂದ್ರದ ಮಾಜಿ ಸಚಿವ ಕಲ್ರಾಜ್ ಮಿಶ್ರಾ ಇಂದು ಜೈಮರದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ

ಜೈಪುರದ ರಾಜಭವನದಲ್ಲಿ ನೂತನ ರಾಜ್ಯಪಾಲರಿಗೆ ಗೌರವ ವಂದನೆ ನೀಡಲಾಯಿತು